ಭಾರತ ಜಾಗತಿಕ ಸಹಿಷ್ಣುತೆಯಲ್ಲಿ ನಂಬಿಕೆ ಇರಿಸಿದ್ದು ಎಲ್ಲ ಧರ್ಮಗಳನ್ನೂ ಸತ್ತವೆಂದು ಸ್ತೀಕರಿಸುತ್ತದೆ ಉಪರಾಷ್ಷಪತಿ ಎಂ

ದೆಹಲಿಯಲ್ಲಿ ನಿನ್ನೆ ನಡೆದ ಬಿಜೆಪಿ ರಾಷ್ಟೀಯ ಕಾರ್ಯಕಾರಿಣಿ ಸಮಿತಿ ಸಭೆಯ ಸಮಾರೋಪದಲ್ಲಿ ಅವರು ಬಿಜೆಪಿ ಪಾಲಿಗೆ ಅಧಿಕಾರ ಕೇವಲ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವ ಅವಕಾಶವಲ್ಲ ಬದಲಿಗೆ ಜನರ ಅಭಿವೃದ್ಧಿಗಾಗಿ ಶ್ರಮಿಸುವ ಪ್ರಕ್ರಿಯೆಯಾಗಿದೆ ಎಂದರು ಅಭಿವೃದ್ಧಿಯನ್ನು ಮಾನವೀಯ ದೃಷ್ಟಿಕೋನದಿಂದ ಕೈಗೊಳ್ಳದೇಕಾಗಿದೆ ಎಂದ ಪ್ರಧಾನಿ ಎನ್ಡಿಎ ಸರ್ಕಾರ ಯಾವುದೇ ಜಾತಿ ವರ್ಗ ಧರ್ಮ ಮತ್ತಿತರ ಬೇಧವಿಲ್ಲದೆ ಎಲ್ಲ ಜನರ ಅಭಿವೃದ್ಧಿಗೆ ಕಟಬದ್ಧವಾಗಿದೆ ಸರ್ಕಾರದ ವಿವಿಧ ಯೋಜನೆಗಳಿಂದಾಗಿ ಐದು ಕೋಟಿಗೂ ಹೆಚ್ಚು ಜನರು ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಎಂದು ತಿಳಿಸಿದರು ಪ್ರತಿ ಮತಗಟ್ಟೆಯಲ್ಲೂ ಪಕ್ಷವನ್ನು ಬಲಪಡಿಸುವಂತೆ ಕಾರ್ಯಕರ್ತರಿಗೆ ಪ್ರಧಾನಮಂತ್ರಿ ಕರೆ ನೀಡಿದರು ಸಭೆಯ ನಂತರ ಸುದ್ದಿಗಾರರಿಗೆ ವಿವರ ನೀಡಿದ ಹಿರಿಯ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಪಪೇಯಿ ಅವರ ನೆನಪಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಜಯ್ ಭಾರತ್ ಅಟಲ್ ಬಿಜೆಪಿ ಎಂಬ ನೂತನ ಘೋಷ ವಾಕ್ಯ ನೀಡಿದ್ದಾರೆ ಭಾರತದ ವಿಜಯ ಹಾಗೂ ತತ್ವಾದರ್ಶಗಳಿಗೆ ಬದ್ಧವಾದ ಪಕ್ಷ ಎಂಬುದನ್ನು ಈ ಘೋಷವಾಕ್ಯ ಪ್ರತಿನಿಧಿಸುತ್ತದೆ ಎಂದರು

ಇದಕ್ಕೂ ಮುನ್ನ ಎನ್ಡಿಎ ಸರ್ಕಾರದ ಕಳೆದ ನಾಲ್ಕು ವರ್ಷಗಳ ಸಾಧನೆಯನ್ನು ಜನರಿಗೆ ತಲುಪಿಸುವ ಕುರಿತು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಅತ್ಯುತ್ತಮ ನಾಯಕತ್ವ ದೂರದೃಷ್ಟಿ ದೇಶವನ್ನು ಅಭಿವೃದ್ಧಿಪಡಿಸುವ ಇಜ್ಜೆ ಮತ್ತು ಪರಿಕಲ್ಪನೆ ಇರುವುದನ್ನು ಸಭೆ ಅನುಮೋದಿಸಿತು

ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಸುದ್ದಿಗಾರರೊಂದಿಗೆ ಕಳೆದ ನಾಲ್ಕ ವರ್ಷಗಳಲ್ಲಿ ಉಂಟಾಗಿರುವ ಅಭಿವೃದ್ಧಿಯ ವಿವರ ನೀಡಿದರು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ವಾದನಾ ಚಟುವಟಿಕೆ ಗಣನೀಯವಾಗಿ ಇಳಿಕೆಯಾಗಿದ್ದು ನಕ್ಲಲ್ ಚಟುವಟಿಕೆಯೂ ಕಡಿಮೆಯಾಗಿದೆ ಎಂದರು ಅಸ್ಲಾಂನ ರಾಷ್ಟೀಯ ನಾಗರಿಕರ ನೋಂದಣಿ ಎನ್ಆರ್ಸಿ ಕುರಿತು ಅವರು ಸರ್ಕಾರ ನಾಗರಿಕರ ವಿರುದ್ದವಾಗಿಲ್ಲ ಬದಲಿಗೆ ನುಸುಳುಕೋರರ ವಿರುದ್ದವಿದೆ ಎಂದರು

ವೆಂಕಯ್ಯನಾಯ್ಡು ಹೇಳಿದ್ದಾರೆ ಚಿಕಾಗೋದಲ್ಲಿ ನಿನ್ನೆ ನಡೆದ ಎರಡನೇ ವಿಶ್ವ ಹಿಂದೂ ಕಾಂಗ್ರೆಸ್ ಸಮಾವೇತದಲ್ಲಿ ಮಾತನಾಡಿದ ಅವರು ಸಹಿಷ್ಟುತೆ ಬಹುತ್ವದ ಸ್ವೀಕಾರ ವಿಭಿನ್ನತೆಯಲ್ಲಿ ಏಕತೆ ಒಳಗೊಳ್ಳುವುದು ಮತ್ತು ಸ್ವೀಕರಿಸುವ ಸಾಮರ್ಥ್ಯ ಇವು ಹಿಂದೂ ಧರ್ಮದ ಪ್ರಮುಖ ಅಂಶಗಳು ಎಂದರು ಪರಿಸರದೊಂದಿಗೆ ಸಹಬಾಳ್ವೆ ನಡೆಸುವುದನ್ನು ಹಿಂದೂ ಧರ್ಮ ಪ್ರತಿಪಾದಿಸುತ್ತದೆ ಎಂದ ಉಪರಾಷ್ಟಪತಿ ಹಿಂದೂತತ್ವ ಶಾಸ್ತದ ಪ್ರಮುಖ ವಿಷಯಗಳ ಕುರಿತು ವಿವರಣೆ ನೀಡಿದರು

ಮೂರು ರಾಷ್ಷದ ಪ್ರವಾಸದ ನಂತರ ರಾಷ್ಷಪತಿ ರಾಮನಾಥ್ ಕೋವಿಂದ್ ನಿನ್ನೆ ರಾತ್ರಿ ಭಾರತಕ್ಕೆ ವಾಪಾಸ್ಲಾದರು ಸೈಪ್ರಸ್ ಬಲ್ಗೇರಿಯಾ ಮತ್ತು ಜೆಕ್ ಗಣರಾಜ್ಯಗಳ ರಾಷ್ಟಪತಿ ಭೇಟಿಯಲ್ಲಿ ಹಣಕಾಸು ಸೇವೆ ವಿಜ್ಞಾನ ಮತ್ತು ತಂತ್ರಜ್ಞಾನ

ಸೈಪ್ರಸ್ನಲ್ಲಿ ಹಣಕಾಸು ಗುಪ್ತಚರ ಮಾಹಿತಿ ವಿನಿಮಯ ಒಡಂಬಡಿಕೆ ಬಲ್ಗೇರಿಯಾದಲ್ಲಿ ನಾಗರಿಕ ಪರಮಾಣು ಸಹಕಾರ ಹಾಗೂ ಜೆಕ್ ಗಣರಾಜ್ಯದೊಂದಿಗೆ ಕೌಶಲ್ದಪೂರ್ಣ ವೃತ್ತಿಪರರ ವಿನಿಮಯ ಸೌಲಭ್ಯ ಒಡಂಬಡಿಕೆಗೆ ಸಹಿ ಹಾಕಲಾಯಿತು ಭಯೋತ್ಪಾದನೆ ವಿರುದ್ದದ ಭಾರತದ ಕಾಳಜಿಗೆ ಮೂರೂ ರಾಷ್ಟಗಳು ಸಹಮತ ವ್ಯಕ್ತಪಡಿಸಿದ್ದು ಜಾಗತಿಕ ಭಯೋತ್ಪಾದನೆ ವಿರುದ್ದದ ವಿಶ್ವಸಂಸ್ಥೆಯ ಸಮಗ್ರ ಒಪ್ಪಂದ ಶೀಘ್ರ ಜಾರಿಗೆ ಕರೆ ನೀಡಿದವು

ವಿನೋದ್ಕುಮಾರ್ ಪಾಲ್ ಹೇಳಿದ್ದಾರೆ ಈ ಕೇಂದ್ರಗಳಲ್ಲಿ ಡಯಾಬಿಟಿಸ್ ಕ್ಯಾನ್ಲರ್ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಮಗ್ರ ಆರೋಗ್ಯ ಸೇವೆ ಒದಗಸಲಾಗುವುದು ಎಂದು ಡಾ ಪಾಲ್ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ಜನ ಆರೋಗ್ಲ ಯೋಜನೆಯಡಿ ಕ್ಲಾನ್ಸರ್ ಒೀಡಿತ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಸೂಕ್ತ ದರ ನಿಗದಿಪಡಿಸಲಾಗಿದೆ ಅಷ್ಲೇ ಅಲ್ಲದೆ ಈ ಯೋಜನೆ ದೇಶಾದ್ಯಂತ ಬಡ ಕುಟುಂಬಗಳಿಗೆ ವಾರ್ಷಿಕ ಐದು ಲಕ್ಷ ರೂಪಾಯಿಗಳವರೆಗೆ ಆರೋಗ್ಟ ವಿಮೆ ಒದಗಿಸಲಿದೆ ಎಂದೂ ಡಾ ಪಾಲ್ ಮಾಹಿತಿ ನೀಡಿದರು ತ್ಯೆಲ ದೆಲೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ದ ಇಂದು ಕಾಂಗ್ರೆಸ್ ಪಕ್ಷ ಕರೆ ನೀಡಿರುವ ಭಾರತ್ ಬಂದ್ನಿಂದಾಗಿ ಜನಜೀವನದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಕರ್ನಾಟಕದ ಹಲವೆಡೆ ರಾಜ್ಯ ರಸ್ತೆ ಸಾರಿಗೆ ಬಸ್ ನಗರ ಸಾರಿಗೆ ಬಸ್ ಸಂಚಾರ ಮತ್ತು ಆಟೋ ರೈಲು ಸಂಚಾರಗಳಲ್ಲಿ ವ್ಯತ್ತಯವಾಗಿದೆ ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಸಂಚಾರ ಸಾಮಾನ್ಯವಾಗಿರಲಿದೆ ಮೈಸೂರಿನಲ್ಲಿ ಬಂದ್ಗೆ ಸಿಪಿಎಂ ಸಿಪಿಐ ಒಲಾ ಕ್ಯಾಬ್ ಆಟೋ ಮಾಲೀಕರ ಸಂಘ ಸಾರಿಗೆ ನೌಕರರ ಸಂಘ ಲಾರಿ ಮಾಲೀಕರ ಸಂಘ ಬೆಂಬಲ ವ್ಯಕ್ತಪಡಿಸಿವೆ ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ರ್ಾಲಿ ನಡೆಸಲು ನಿರ್ಧರಿಸಿದ್ದಾರೆ ದಕ್ಷಿಣ ಕನ್ನಡ ಖಾಸಗಿ ಬಸ್ ಮಾಲೀಕರು ಬಂದ್ಗೆ ನೈತಿಕ ಬೆಂಬಲ ಸೂಚಿಸಿದ್ದು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಭಾರತ್ ಬಂದ್ಗೆ ಆಟೋ ಚಾಲಕರು ಬೆಂಬಲ ವ್ಲಕ್ತಪಡಿಸಿದ್ದಾರೆ

ಹನುಮಾನ್ಫರ್ ಜಿಲ್ಲೆಯಲ್ಲಿ ನಿನ್ನೆ ನಡೆದ ರಾಜಸ್ತಾನ ಗೌರವಯಾತ್ರೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ವಸುಂಧರಾ ರಾಜೆ ತೆರಿಗೆ ಇಳಿಕೆ ಘೋಷಣೆ ಮಾಡಿದರು ಇದರಿಂದ ರಾಜ್ಯ ಬೊಕ್ಕಸಕ್ಕೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಹೊರೆಯಾಗಲಿದೆ

ಇದು ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಅವರ ಅತ್ವಂತ ದೊಡ್ಡ ಮತ್ತು ಸಕಾರಾತ್ಸಕ ನಡೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವಿಟ್ ಮಾಡಿದ್ದಾರೆ

ಇಸ್ಲಾಮಾಬಾದ್ನಲ್ಲಿ ನಿನ್ನೆ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಚೈನಾ ವಿದೇತಾಂಗ ಸಚಿವ ವಾಂಗ್ ಯಿ ಭೇಟಿಯಾಗಿದ್ದು ಎರಡೂ ರಾಷ್ಟಗಳ ಕಾರ್ಯತಂತ್ರ ಪಾಲುದಾರಿಕೆ ಮುಂದುವರಿಸುವ ಕುರಿತು ಚರ್ಚಿಸಿದ್ದಾರೆ

ಜೆಕ್ ಗಣರಾಜ್ಯದ ಒಸ್ಟಾವಾದಲ್ಲಿ ಪಂದ್ಯಾವಳಿ ನಡೆಯುತ್ತಿದ್ದು